ನಂತರ ಅವರು ಮುಖ್ಯಮಂತ್ರಿ ಮತ್ತು ಇತರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ತಿರುವನಂತಪುರ ತಲುಪಿದ್ದು ಕೇರಳ ರಾಜ್ಯಪಾಲ ಪಿ ಸದಾಸಿವಂ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಸಂಪುಟ ಸಹೋದ್ಲೋಗಿಗಳು ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು ಇದಕ್ಕೂ ಮುನ್ನ ನಿನ್ನೆ ಮೋದಿ ಕೇರಳ ಮುಖ್ಯಮಂತ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಪ್ರವಾಹ ಪರಿಸ್ತಿತಿಯ ಕುರಿತು ಮಾಹಿತಿ ಪಡೆದರು ಪ್ರವಾಹ ಪೀಡಿತ ಕೇರಳ ರಾಜ್ಯದಲ್ಲಿ ಮೂರು ರಕ್ಷಣಾ ಪಡೆ ಹಾಗೂ ಇತರ ಸಂಸ್ಥೆಗಳ ನೆರವಿನೊಂದಿಗೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ಚುರುಕುಗೊಳಿಸಲು ರಾಷ್ಷೀಯ ವಿಪತ್ತು ನಿರ್ವಹಣಾ ಸಮಿತಿ ಎನ್ಸಿಎಮ್ಸಿ ನಿರ್ಧರಿಸಿದೆ ಸಂಪುಟ ಕಾರ್ಯದರ್ಶಿ ಪಿ

ಸಿನ್ವಾ ನೇತೃತ್ವದಲ್ಲಿ ನಿನ್ನೆ ನಡೆದ ಪರಿಶೀಲನಾ ಸಭೆಯಲ್ಲಿ ಪ್ರವಾಹ ಪೀಡಿತ ರಾಜ್ಯಕ್ಷೆ ನೆರವು ಮುಂದುವರಿಸುವ ಭರವಸೆ ನೀಡಲಾಯಿತು ಎನ್ಸಿಎಮ್ಸಿ ಇಂದು ಮತ್ತೆ ಸಭೆ ಸೇರಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಲಿದೆ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಸಂಕಷ್ಷಕ್ಷೆ ಸಿಲುಕಿರುವ ಜನರ ರಕ್ಷಣೆಗೆ ಸೇನೆ ಕೈಜೋಡಿಸಿದೆ ಕೊಡುಗು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಎಲ್ಲ ಪ್ರಮುಖ ರಸ್ತೆಗಳು ಬಂದ್ ಮಾಡಲಾಗಿದ್ದು ಬೃಹತ್ ಪರಿಹಾರ ಕಾರ್ಯ ಪ್ರಗತಿಯಲ್ಲಿದೆ

ಪ್ರವಾಹದಿಂದಾಗಿರುವ ಹಾನಿ ಮತ್ತು ಪರಿಹಾರ ಕಾರ್ಯಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಉನ್ನತ ಮಟ್ಟದ ಸಭೆ ಕರೆದಿದ್ದಾರೆ ಭೂಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಕೆಲವು ರೈಲುಗಳ ಭಾಗಶಃ ಮಾರ್ಗ ರದ್ದುಪಡಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ

ಪರಿಹಾರ ಸಾಮಗ್ರಿ ವಿತರಿಸಲು ಕೇರಳ ಸರ್ಕಾರ ಮತ್ತು ವಾಯುಪಡೆಯೊಂದಿಗೆ ಸಚಿವಾಲಯ ಸಂಪರ್ಕದಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನೂ ಹೆಚ್ಚಿನ ಆಹಾರ ಸರಬರಾಜಿನ ಭರವಸೆಯನ್ನು ಸಚಿವರು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸೇರಿದಂತೆ ಹಲವಾರು ರಾಜ್ಯ ಸರ್ಕಾರಗಳು ಪ್ರವಾಹ ಪೀಡಿತ ಕೇರಳಕ್ಕೆ ನೆರವು ನೀಡಿವೆ ದೆಹಲಿ ಮತ್ತು ಪಂಜಾಬ್ ಸರಕಾರಗಳು ಹತ್ತು ಕೋಟ ರೂಪಾಯಿಗಳ ಕೊಡುಗೆ ನೀಡಿವೆ

ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ರಾಜ್ಯ ಮುಖ್ಯ ಕಾರ್ಯದರ್ಶಿ ಎಸ್

ಜೋಶಿ ಅವರಿಗೆ ತಕ್ಷಣವೇ ಕೇರಳ ರಾಜ್ಯ ಸರ್ಕಾರಕ್ಕೆ ನೆರವು ನೀಡಲು ಆದೇಶಿಸಿದ್ದಾರೆ

ಪ್ರತಿಕೂಲ ಹವಾಮಾನದಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ನೆರವಾಗಲು ಹೆಚ್ಚುವರಿ ವಿಮಾನಗಳ ಹಾರಾಟ ನಡೆಸುವಂತೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ದೇಶೀಯ ವಿಮಾನಯಾನ ಸಂಸ್ಟೆಗಳಿಗೆ ಸೂಚಿಸಿದೆ ಪ್ರವಾಹದಿಂದ ತತ್ತಿರಿಸಿರುವ ಜನತೆಗೆ ನೆರವಾಗಲು ಹೆಚ್ಚಿನ ದರ ವಿಧಿಸದಂತೆಯೂ ಅದು ಕೋರಿದೆ

ಕೊಚ್ಚ ವಿಮಾನ ನಿಲ್ದಾಣದಿಂದ ಹಾರಾಟ ನಡೆಸುವ ಒಂಭತ್ತು ವಿದೇಶಿ ವಿಮಾನಗಳ ಸಮಯ ಬದಲಿಸಿ ತಿರುವನಂತಪುರದಿಂದ ಹಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ನಿರ್ದೇಶನಾಲಯ ತಿಳಿಸಿದೆ ಪ್ರವಾಹ ಪೀಡಿತ ಕೇರಳ ರಾಜ್ಯಕ್ಷೆ ನೆರವಾಗಲು ರಾಷ್ಷೀಯ ತುರ್ತು ಸಮಿತಿ ರಚಿಸಲಾಗುವುದು ಎಂದು ಯುಎಇ ಅಧ್ಯಕ್ಷ ಶೇಕ್ ಖಲೀಫಾ ಬಿನ್ ಜಯೀದ್ ಅಲ್ ನಹ್ಲಾನ್ ಘೋಷಿಸಿದ್ದಾರೆ ಅಧ್ಯಕ್ಷರ ಸೂಚನೆ ಅನ್ವಯ ಎಮಿರೇಟ್ಸ್ ರೆಡ್ ಕ್ರೆಸೆಂಟ್ ನೇತೃತ್ವದ ಈ ಸಮಿತಿಯಲ್ಲಿ ಯುಎಇ ಮಾನವ ಹಕ್ಕು ಸಂಘಟನೆಯ ಪ್ರತಿನಿಧಿಗಳಿರುತ್ತಾರೆ

ಪೋರ್ಟ್ ಲೂಯಿಸ್ನಲ್ಲಿ ಏರ್ಪಾಡಾಗಿರುವ ಸಮ್ನೇಳನವನ್ನು ಮಾರಿಷಸ್ ಪ್ರಧಾನಿ ಪ್ರವೀಣ್ ಕುಮಾರ್ ಜಗನ್ನಾಥ್ ಉದ್ವಾಟಿಸಲಿದ್ದಾರೆ ವಿದೇತಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಮತ್ತು ಇತರ ಸಚಿವರು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ

ಮೂರು ದಿನಗಳ ಸಮ್ಮೇಳನದಲ್ಲಿ ಭಾರತ ಮತ್ತು ಇತರ ದೇಶಗಳ ಪ್ರತಿನಿಧಿಗಳು ಈ ವಿಷಯದ ಕುರಿತಾದ ಎಂಟು ಉಪವಿಷಯಗಳ ಮೇಲೆ ತಮ್ಮ ಪ್ರಬಂಧ ಮಂಡಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮ್ನೇಳನಕ್ಕೆ ಯಶಸ್ತು ಕೋರಿದ್ದಾರೆ ಹಿಂದಿ ಭಾಷೆಯ ಬಳಕೆಯ ಉತ್ತೇಜನಕ್ಕೆ ಮತ್ತು ವಿಶ್ವದಲ್ಲಿ ಹಿಂದಿ ಭಾಷೆಯ ಪ್ರಾಮುಖ್ಯತೆಯನ್ನು ಸಮ್ಮೇಳನ ತಿಳಿಸಲಿದೆ ಎಂದು ಮೋದಿ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ

ಕೇಂದ್ರ ಸರಕಾರದ ಆದಾಯದ ಅರ್ಧಕ್ಕಿಂತ ಹೆಚ್ಚಿನ ಮೊತ್ತವನ್ನು ಆದಾಯ ತೆರಿಗೆ ಇಲಾಖೆ ಸಂಗ್ರಹಿಸಿದೆ ಎಂದು ಕೇಂದ್ರ ನೇರ ತೆರಿಗೆ ಮಂಡಳಿ ಸಿಬಿಡಿಟ ಸದಸ್ನ ಶಬ್ರಿ ಭಟ್ನಾಸಾಲಿ ನಿನ್ನೆ ಗುವಾಹಟಿಯಲ್ಲಿ ತಿಳಿಸಿದ್ದಾರೆ

ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ಥವನ್ನು ವಿಸರ್ಜಿಸಬೇಕಾದ ಸ್ಥಳಗಳ ಪಟ್ಟಯನ್ನು ಉತ್ತರಪ್ರದೇಶ ಸರ್ಕಾರ ಬಿಡುಗಡೆ ಮಾಡಿದೆ ವಾಜಪೇಯಿ ಅವರಿಗೆ ಉತ್ತರಪ್ರದೇಶ ರಾಜ್ಯ ಕರ್ಮಭೂಮಿಯಾಗಿದ್ದು ರಾಜ್ಯದ ಅನೇಕ ಸ್ಥಳಗಳೊಂದಿಗೆ ಅವರು ಅಗಾಧ ನಂಟು ಹೊಂದಿದ್ದರು ಎಂದು ರಾಜ್ಯ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ ವಾರಾಣಸಿಯ ಗಂಗಾ ಲಕ್ನೋದ ಗೋಮತಿ ಆಗ್ರಾದ ಯಮುನಾ ಮತ್ತು ಚಂಬಲ್ ಗೋರಬ್ಪುರದ ಫಾಫ್ರಾ ರೋಟ್ನಿ ಮತ್ತು ರಾಷ್ತಿ ಹಾಗೂ ಅಲಿಫರ್ನ ಕರ್ವಾನ್ ನದಿಗಳಲ್ಲಿ ಅಟಲ್ ಬಿಹಾರಿ ವಾಜಹೇಯಿ ಅವರ ಚಿತಾಭಸ್ನ ಈ ತಿಂಗಳಾಂತ್ಯದಲ್ಲಿ ವಿಸರ್ಜಿಲಾಗುವುದು ದಿನಾಂಕ ಇನ್ನೂ ನಿರ್ಧರಿಸಲಾಗಿಲ್ಲ ಎಂದು ವಕ್ತಾರರು ತಿಳಿಸಿದ್ದಾರೆ

ಇಂದು ಸಂಜೆ ಉದ್ವಾಟನಾ ಸಮಾರಂಭ ನಡೆಯಲಿದ್ದು ನಾಳೆಯಿಂದ ಬಹುತೇಕ ಕ್ರೀಡೆಗಳು ಆರಂಭವಾಗಲಿವೆ

ಹ್ಲಾಂಡ್ಬಾಲ್ ಮತ್ತು ಪುಟ್ಬಾಲ್ ಸೇರಿದಂತೆ ಕೆಲವು ಕ್ರೀಡೆಗಳು ಕಳೆದ ವಾರವೇ ಆರಂಭವಾಗಿವೆ